ತೆಲಂಗಾಣದ ಮುಖ್ಯಮಂತ್ರಿಯಾಗಿ ಟಿಆರ್ಎಸ್ ಮುಖಂಡ ಕೆ ಚಂದ್ರಶೇಖರರಾವ್ ಇಂದು ಅಧಿಕಾರ ಸ್ನೀಕಾರ

ಮ್ಲಾನ್ನಾರ್ ದೇಶದ ಪುನರ್ನಿರ್ಮಾಣ ಹಾಗೂ ಆರ್ಥಿಕಾಭಿವೃದ್ವಿಗೆ ಬೆಂಬಲ ನೀಡಲು ಭಾರತ ಬದ್ದವೆಂದು ರಾಷ್ಟಪತಿಗಳಿಂದ ಭರವಸೆ

ಪುರುಷರ ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಇಂದು ಭಾರತ ನೆದರ್ಲ್ಯಾಂಡ್ಸ್ ಹಣಾಹಣಿ

ತೆಲಂಗಾಣ ರಾಷ್ಟೀಯ ಸಮಿತಿಯ ಮುಖ್ಯಸ್ಟ ಕೆ

ರಾಜಭವನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಇನ್ನೂ ಕೆಲವು ಸಚಿವರುಗಳು ಸಹ ಪ್ರಮಾಣವಚನವನ್ನು ಸ್ನೀಕರಿಸಲಿದ್ದಾರೆ ನಿನ್ನೆ ಮಧ್ಯಾಹ್ನ ನಡೆದ ಟಆರ್ಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚಂದ್ರತೇಖರ ರಾವ್ ಸುದ್ವಿಗಾರರಿಗೆ ಈ ಮಾಹಿತಿ ನೀಡಿದರು ಶಾಸಕಾಂಗ ಪಕ್ಷದ ನಾಯಕರಾಗಿ ಚಂದ್ರತೇಖರ ರಾವ್ ಅವರನ್ನು ತಾವು ಸರ್ವಾನುಮತದಿಂದ ಆಯ್ಕೆ ಮಾಡಿರುವುದಾಗಿ ಪಕ್ಷದ ನಾಯಕರು ರಾಜ್ಲಪಾಲ ಇ

ನರಸಿಂಹನ್ ಅವರಿಗೆ ಪತ್ರ ಸಲ್ಲಿಸಿದ್ದಾರೆ ಮುಂದಿನ ಕೆಲ ದಿನಗಳಲ್ಲಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆಯಾಗಲಿದೆ ಛತ್ತೀಸ್ಗಡದಲ್ಲಿ ಹೊಸದಾಗಿ ಚುನಾಯಿತರಾದ ಕಾಂಗ್ರೆಸ್ ಶಾಸಕರು ರಾಜ್ಲದ ಮುಖ್ಯಮಂತ್ರಿಯಾಗಲಿರುವ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನನ್ನು ನಿರ್ಧರಿಸುವ ಹೊಣೆಗಾರಿಕೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ವಹಿಸಿದ್ದಾರೆ ನಿನ್ನೆ ರಾತ್ರಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೇಂದ್ರದ ಮಾಜಿ ಸಚಿವ ಹಾಗೂ ಶಾಸಕ ಚರಣದಾಸ್ ಮಹಂತಾ ಈ ನಿರ್ಣಯವನ್ನು ಪ್ರಕಟಿಸಿದರು ನಂತರ ಪಕ್ಷದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ತಾಮರಧ್ವಜ ಸಾಹು ಒಕ್ಕಣಿಗೆ ಸಮ್ಮತಿ ಸೂಚಿಸಿದರು

ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪಿ ಎಲ್ ಪುನಿಯಾ ಕಾರ್ಯದರ್ಶಿ ಚಂದನ್ ಯಾದವ್ ಡಾ ಅರುಮ್ ಓರಂ ಮತ್ತಿತರರು ಸಹ ಹಾಜರಿದ್ದರು ಸಭೆಯ ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಆಯ್ಲೆಯಾದ ಪ್ರತಿಯೊಬ್ಲ ಶಾಸಕರ ಜತೆ ಖಾಸಗಿ ಸಭೆ ನಡೆಸಲಾಗಿದೆ ಮತ್ತು ಹೈಕಮಾಂಡ್ಗೆ ಶಾಸಕಾಂಗ ಪಕ್ಷದ ನಿರ್ಣಯವನ್ನು ತಿಳಿಸುವುದಾಗಿ ಹೇಳಿದರು ಹೈಕಮಾಂಡ್ ಛತ್ತೀಸ್ಗಡದ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದನ್ನು ನಿರ್ಧರಿಸಲಿದೆ ಎಂದು ಖರ್ಗೆ ತಿಳಿಸಿದರು

ನಿನ್ನೆ ಇಡೀ ದಿನ ಪಕ್ಷದ ಹಿರಿಯ ನಾಯಕ ಎ

ಆಂಟನಿ ಮತ್ತು ಇತರ ಹಿರಿಯ ನಾಯಕರು ಈ ಕುರಿತು ಸಮಾಲೋಚನೆ ನಡೆಸಿದ ನಂತರ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ರಾಹುಲ್ ಗಾಂಧಿ ಅವರೇ ನಿರ್ಧರಿಸಬೇಕು ಎಂದು ತೀರ್ಮಾನಿಸಲಾಯಿತು ಆದಾಗ್ಯೂ ಮಧ್ಯಪ್ರದೇಶ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಕಮಲ್ ನಾಥ್ ಅವರ ಹೆಸರು ಬಹುತೇಕ ಅಂತಿಮವಾಗಿದೆ ಎಂದು ನಿನ್ನೆ ಸಮಾಲೋಚನೆ ಸಭೆಯಲ್ಲಿ ಉಪಸ್ವಿತರಿದ್ದ ನಾಯಕರು ಮಾಹಿತಿ ನೀಡಿದ್ದಾರೆ ಮತ್ತೊಂದೆಡೆ ರಾಜ್ಯದ ಮುಖ್ಜಮಂತ್ರಿ ಹುದ್ದೆಯ ಅಭ್ವರ್ಥಿ ಆಯ್ತೆ ಕುರಿತಂತೆ ತೀವ್ರ ಲಾಬಿ ನಡೆಯುತ್ತಿರುವ ನಡುವೆಯೇ ರಾಹುಲ್ ಗಾಂಧಿ ಪಕ್ಷದ ಕಾರ್ಯಕರ್ತರು ತಮ್ಮ ಆಯ್ಕೆಯ ಮುಖ್ಚಮಂತ್ರಿ ಅಭ್ಯರ್ಥಿಯ ಹೆಸರನ್ನು ಪಕ್ಷದ ಆಂತರಿಕ ವೇದಿಕೆಯ ಮೂಲಕ ತಮಗೆ ಸೂಚಿಸಬೇಕು ಎಂದು ತಿಳಿಸಿದ್ದಾರೆ ರಾಜಾಸ್ತಾನದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಎನ್ನುವ ವಿಷಯವನ್ನು ನೂತನ ಚುನಾಯಿತ ಶಾಸಕರ ಅಭಿಪ್ರಾಯಪಡೆದು ಪಕ್ಷದ ವೀಕ್ಷಕರ ವರದಿಯನ್ನು ಆಧರಿಸಿ ನಂತರ ನಿರ್ಧರಿಸಲು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ತೀರ್ಮಾನಿಸಿದ್ದಾರೆ ಈಗ ಸದ್ಯಕ್ಕೆ ನೂತನ ಮುಖ್ಯಮಂತ್ರಿ ಪದವಿಗೆ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ಮತ್ತು ಪಕ್ಷದ ಯುವ ನಾಯಕ ಸಚಿನ್ ಪೈಲಟ್ ಇಬ್ಬರ ಹೆಸರುಗಳು ಪ್ರಮುಖವಾಗಿ ಕೇಳಿಬರುತ್ತಿವೆ ಛತ್ತೀಸ್ಫಡ್ ರಾಜಸ್ಥಾನ ಮತ್ತು ಮಧ್ಯ ಪ್ರದೇಶ ರಾಜ್ಯಗಳ ಮುಖ್ಯಮಂತ್ರಿ ಆಯ್ಕೆ ಕುರಿತು ಪಕ್ಷದಲ್ಲಿ ಆಂತರಿಕ ಸಮಾಲೋಚನೆ ನಡೆದಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ

ಮಿಜೋರಾಂನ ನೂತನ ಮುಖ್ಯಮಂತ್ರಿಯಾಗಿ ಮೀಜೋ ನ್ಯಾಷನಲ್ ಫ್ರಂಟ್ ಪಕ್ಷದ ಅಧ್ಯಕ್ಷರಾದ ಜೋರಂ ತಾಂಗಾ ನಾಡಿದ್ದು ಶನಿವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ರಾಜ್ಯಪಾಲ ರಾಜಶೇಖರನ್ ಅವರ ಆಹ್ವಾನದ ಮೇಲೆ ಎಂಎನ್ಎಫ್ ಪಕ್ಷದ ಶಾಸಕರು ಜೋರಂ ತಾಂಗಾ ನೇತೃತ್ವದಲ್ಲಿ ಪಕ್ಷದ ನೂತನ ಶಾಸಕರ ಪಟ್ಟಯನ್ನು ನಿನ್ನೆ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ

ಜಮ್ಮ ಮತ್ತು ಕಾಶ್ಮೀರದ ಬಾರಮುಲ್ಲಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಇಬ್ಬರು ಉಗ್ರರು ಹತರಾಗಿದ್ದಾರೆ

ಈ ಪ್ರದೇಶದಲ್ಲಿ ಅಡಗಿರಬಹುದಾದ ಉಗ್ರರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆಯನ್ನು ಇನ್ನೂ ಮುಂದುವರೆಸಲಾಗುತ್ತಿದೆ ಎಂದು ಭದ್ರತಾ ಪಡೆಯ ಮೂಲಗಳು ಮಾಹಿತಿ ನೀಡಿವೆ ಈ ವಾರ್ತೆಗಳನ್ನು ಆಕಾಶವಾಣೆಯಿಂದ ಕೇಳುತ್ತಿದ್ದೀರಿ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿರುವ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಇಂದು ಹಲವು ಮಹತ್ವದ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಯುತ್ತಿದೆ ರಾಜ್ಯಾದ್ಯಂತ ಅನಧಿಕೃತ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದ್ದು ಇಂತಹ ಪ್ರಕರಣಗಳು ಕಂಡು ಬಂದರೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದರು ಕರ್ನಾಟಕದ ಎಲ್ಲಿಯೂ ಅನಧಿಕೃತ ಮದ್ಧ ಮಾರಾಟಕ್ಕೆ ಅವಕಾಶವಿಲ್ಲ ಎಂದು ಸ್ಪಪ್ಪಪಡಿಸಿದರು ರಾಜ್ಯದ ಹಲವೆಡೆ ಅಲ್ಪ ಸಂಖ್ಯಾತ ಸಮುದಾಯದ ಆಸ್ತಿಗಳ ಭೂ ಕಬಳಿಕೆಗೆ ಸಂಬಂಧಿಸಿದ ಅನ್ವರ್ ಮಾಣಿಕ್ಪಾಡಿ ವರದಿಯ ಅನುಷ್ಠಾನ ಸಂಬಂಧ ನ್ಯಾಯಾಲಯದ ಆದೇಶ ಪ್ರತಿ ದೊರೆತ ನಂತರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ ಮುಖ್ಯಮಂತ್ರಿ ಸದನಕ್ಕೆ ತಿಳಿಸಿದರು ಪ್ರಜಾಪ್ರಭುತ್ವದತ್ತ ಪರಿವರ್ತಿತವಾಗಲು ಮ್ಯಾನ್ಮ್ ಸರ್ಕಾರ ನಿರ್ಧರಿಸಿದ್ದು ಈ ನಿಟ್ಟನಲ್ಲಿ ಆರ್ಥಿಕ ಅಭಿವೃದ್ಧಿ ಸೇರಿದಂತೆ ಪುನಾರಚನೆಯ ವಿವಿಧ ಹಂತಗಳಲ್ಲಿನ ಸವಾಲುಗಳನ್ನು ಎದುರಿಸಲು ಭಾರತ ಅಗತ್ಯ ನೆರವು ನೀಡಲಿದೆ ಎಂದು ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಪುನರುಚ್ಚರಿಸಿದ್ದಾರೆ ಯಾಂಗೂನ್ನಲ್ಲಿನ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ರಾಮ್ನಾಥ್ ಕೋವಿಂದ್ ಮ್ಯಾನ್ಸ್ನ ಐಕ್ಜತೆ ಮತ್ತು ಸಮಗ್ರತೆಯನ್ನು ಭಾರತ ಗೌರವಿಸುತ್ತದೆ ಭಾರತೀಯ ಮತ್ತು ಪ್ರಾದೇಶಿಕ ಭದ್ರತೆಗೂ ಇದು ಪ್ರಮುಖ ಅಂಶವಾಗಿದೆ ಎಂದು ಪ್ರತಿಪಾದಿಸಿದರು

ಭಾರತ ಈ ಹುತಾತ್ಕರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತದೆ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ವೆಂಕಯ್ಲನಾಯ್ಲು ಸಂದೇಶ ನೀಡಿದ್ದಾರೆ ಭಯೋತ್ವಾದಕರ ವಿರುದ್ಧ ಒಗ್ಗಟ್ಟನ ಹೋರಾಟದ ಅಗತ್ಯವನ್ನು ಈ ಘಟನೆ ಬಲವಾಗಿ ಪ್ರತಿಪಾದಿಸುವುದೆಂದು ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ದುರಂತದಲ್ಲಿ ಹುತಾತ್ಜರಾದವರಿಗೆ ಗೌರವ ನಮನ ಸಲ್ಲಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೂ ಸಹ ಹೇಳಿದ್ದಾರೆ ಉಗ್ರರ ಹಠಾತ್ ದಾಳಿಯನ್ನು ಎದುರಿಸುವಲ್ಲಿ ಈ ಭದ್ರತಾ ಸಿಬ್ಬಂದಿ ತೋರಿದ ಅಸಾಧಾರಣ ಧೈರ್ಯ ಸಾಹಸಗಳು ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿದಾಯಕವೆಂದು ಪ್ರಧಾನಿ ಟ್ಟೀಟ್ ಮಾಡಿದ್ದಾರೆ

ಸದನ ಇಂದು ಬೆಳಗ್ಗೆ ಕಲಾಪವನ್ನು ಆರಂಭ ಮಾಡುತ್ತಿದ್ದಂತೆಯೇ ಕಾಂಗ್ರೆಸ್ ಸದಸ್ವರು ರಫೇಲ್ ಯುದ್ದ ವಿಮಾನ ಒಪ್ಪಂದದ ಬಗ್ಗೆ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಸದನದ ಬಾವಿಗೆ ಧಾವಿಸಿದರು ಈ ಒಪ್ಪಂದದ ಬಗ್ಗೆ ಜಂಟ ಸಂಸದೀಯ ಸಮಿತಿಯಿಂದಲೇ ತನಿಖೆಯಾಗಬೇಕು ಎಂದು ಜೋರು ದನಿಯಲ್ಲಿ ಗದ್ದಲ ಎಬ್ಲಿಸಿದರು

ರಾಜಧಾನಿ ಎಫ್ ಎಂ